ಪರೀಕ್ಷಾ ಪೇ ಚರ್ಚಾ ಮೊದಲ ಬಾರಿಗೆ ವಿಕಲ ಚೇತನ ವಿದ್ವಾರ್ಥಿಗಳು ಭಾಗಿ ಕೇಂದ್ರ ಮಾನವ ಸಂಪನ್ನೂಲ ಸಚಿವಾಲಯದ ಮಾಹಿತಿ

ಯಡಿಯೂರಪ್ಪ ಹೇಳಿದ್ದಾರೆ ಕರ್ನಾಟಕ ಹಾಲು ಮಹಾಮಂಡಳ ಕೆ

ಎಫ್

ಬರುವ ಬಜೆಟ್ನಲ್ಲಿ ರೈತರಿಗೆ ನೀಡಿರುವ ಪೋತ್ಲಾಹ ಧನವನ್ನು ಹೆಚ್ಚಿಸಿದರೆ ಅನುಕೂಲವಾಗುತ್ತದೆ ಎಂದು ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡಿದರು

ಎಂ

ತುಪ್ಪವನ್ನು ದುಬೈ ಸೇರಿದಂತೆ ಇತರೆಡೆಗಳಲ್ಲಿ ಮಾರಾಟ ಮಾಡುವ ಒಪ್ಪಂದ ಮಾಡಿಕೊಳ್ಳುವಂತೆ ಸಚಿವ ಜಾರಕಿಹೊಳಿ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಪಶು ಸಂಗೋಪನಾ ಖಾತೆ ಸಚಿವ ಪ್ರಭು ಚವ್ನಾಣ್ ಸಹಕಾರ ಹಾಗೂ ಗೃಹ ಖಾತೆ ಸಚಿವ ಬಸವರಾಜ್ ಬೊಮ್ಮಾಯಿ ಮತ್ತಿತರರು ಭಾಗವಹಿಸಿದ್ದರು

ಆಡಳಿತ ಮಂಡಳಿ ಸಭೆಯಲ್ಲಿ ಚರ್ಚೆ ನಡೆಯಲಿದೆ

ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆಯಲ್ಲಿ ಖಾದಿ ಹಾಗೂ ಗ್ರಮೋದ್ಯೋಗದ ಪಾತ್ರ ಮಹತ್ವಾದ್ದಾಗಿದೆ ಎಂದು ಮುಖ್ಯಮಂತ್ರಿ ಬಿ

ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಸುವುದರಿಂದ ನಗರಗಳಿಗೆ ಜನ ಕೆಲಸ ಹುಡುಕಿ ಗುಳಿ ಹೋಗುವುದನ್ನು ತಡೆಗಟ್ಟಬಹುದು ಎಂದು ಮುಖ್ಯಮಂತ್ರಿ ಹೇಳದರು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹಾಗೂ ಕೈಗಾರಿಕಾ ಖಾತೆ ಸಚಿವ ಜಗದೀಶ್ ಶೆಟ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಬಳ್ಳಾರಿ ಜಿಲ್ಲೆಯಲ್ಲಿ ನವಜಾತ ಶಿಶುಗಳಲ್ಲಿನ ಅಪೌಷ್ಟಿಕತೆ ನಿವಾರಣೆಗಾಗಿ ಸಂಚಾರಿ ಆಸ್ಪತ್ರೆಯ ವಾಹನ ಸೌಲಭ್ಧ ಜಾರಿಗೆ ಬರಲಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ನವಜಾತ ಶಿಶು ಹಾಗೂ ಮಕ್ಕಳ ಮನೆ ಮನೆಗೆ ಸಂಚಾರಿ ಆಸ್ವತ್ರೆಯ ವಾಹನ ತೆರಳಿ ವೈದ್ಯಕೀಯ ಸೇರಿದಂತೆ ಇನ್ನಿತರ ಸೇವೆಗಳನ್ನು ನೀಡಲಿದೆ

ಈ ಮಕ್ಕಳು ರಚಿಸಿರುವ ಚಿತ್ರಗಳ ಪೈಕಿ ಅತ್ಯುತ್ತಮ ಚಿತ್ರಗಳನ್ನು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಪ್ರದರ್ತಿಸಲಾಗುವುದು ಎಂದು ಆರ್

ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಹಾ ಇಂದು ಮತ್ತೆ ನಾಳೆ ರಾಜ್ಯಕ್ಷೆ ಭೇಟಿ ನೀಡಲಿದ್ದು ವೇದಾಂತ ಭಾರತಿ ಸಂಸ್ಥೆ ಬೆಂಗಳೂರಿನಲ್ಲಿ ನಾಳೆ ಆಯೋಜಿಸಿರುವ ವಿವೇಕ ದೀಪಿನಿ ರಾಷ್ಷೀಯ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ಅರಿವು ಮೂಡಿಸಿ ವ್ಯಕ್ತಿತ್ವ ವಿಕಸನದೊಂದಿಗೆ ರಾಷ್ಟೀಯ ಭಾವೈಕ್ಯದ ಬಗ್ಗೆ ತಿಳಿಸಲು ಈ ಸಮಾವೇಶವನ್ನು ವಿರ್ಪಡಿಸಲಾಗಿದೆ ಎಂದು ವೇದಾಂತ ಭಾರತಿ ಸಂಸೈ ಪ್ರಕಟಣೆಯಲ್ಲಿ ತಿಳಿಸಿದೆ

ಎರಡು ವರ್ಷಗಳ ಪರ್ಯಾಯವನ್ನು ಯಶಸ್ವಿಯಾಗಿ ಪೂರೈಸಿರುವ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥರಿಂದ ಈಶಪ್ರಿಯ ತೀರ್ಥ ಸ್ವಾಮೀಜಿ ಅಕ್ಷಯ ಪಾತ್ರೆ ಸ್ವೀಕರಿಸಿ ಪೀಠಾರೋಹಣ ಮಾಡಲಿದ್ದಾರೆ ಪ್ಲಾಸ್ಟಿಕ್ ಮುಕ್ತ ಪರ್ಯಾಯ ಈ ಬಾರಿಯ ವಿಶೇಷತೆಯಾಗಿದ್ದು ಸ್ವಾಗತ ಕಮಾನು ಹಾಗೂ ಗೋಪುರಗಳ ನಿರ್ಮಾಣದಲ್ಲಿ ಎಲ್ಲೂ ಪ್ಲಾಸ್ಟಿಕ್ ಬಳಕೆ ಮಾಡಿಲ್ಲ ಎಂದು ಸುದ್ದಿ ಸಂಸ್ಟೆ ವರದಿ ಮಾಡಿದೆ

ಎಸ್ ಯಡಿಯೂರಪ್ಪ ಸೇರಿದಂತೆ ನಾಡಿನ ಗಣ್ಯರು ಪರ್ಯಾಯ ಮಹೋತ್ಸವದಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ

ವೆಂಕಯ್ಯ ನಾಯ್ದು ಅವರು ಆಗಮಿಸಿ ಹುಬ್ಬಳ್ಳಿ ಧಾರವಾಡ ಬಿ

ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿ ದೀಪಾ ಜೋಳನ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಈ ಮಾಹಿತಿ ನೀಡಿ ದೇಶಪಾಂಡೆ ಫೌಂಡೇಶನ್ ಆಯೋಜಿಸಿರುವ ಸ್ಕೆಲ್ ಇಂಡಿಯಾ ಟ್ರೇನಿಂಗ್ ಸೆಂಟರ್ ಉದ್ಘಾಟನಾ ಸಮಾರಂಭದಲ್ಲಿ ಸಹ ಉಪರಾಷ್ಟಪತಿಯವರು ಭಾಗವಹಿಸುವರು ಎಂದು ತಿಳಿಸಿದರು

ಕೊಲ್ಲಿ ರಾಷ್ಟಗಳು ವಿಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಬಹುತೇಕ ಭಾಗಗಳಿಗೆ ಕ್ಯೂಬ್ಯಾಂಡ್ ಕಾರ್ಯವ್ಯಾಪ್ತಿ ಮತ್ತು ಸಿ ಬ್ಯಾಂಡ್ ವಿಸ್ತರಿತ ಸಂವಹನ ವ್ಯಾಪ್ತಿಗೆ ಈ ಉಪಗ್ರಹ ನೆರವಾಗಲಿದೆ

ಟಿ ಎಚ್ ಚೆಲಿವಿಜನ್ ಸೇವೆಗಳು ಎ ಟಿ ಎಂ ಗಳಗೆ ಅಗತ್ಯವಾದ ವಿ ಸ್ಕಾಟ್ ಸಂಪರ್ಕ ಸ್ಟಾಕ್ ಮಾರುಕಟ್ಟೆ ಡಿಜಿಟಲ್ ಉಪುರಹ ಸೇವಾ ಸಂಗ್ರಹಕ್ಕೆ ಈ ಉಪುರಹ ಸೇವೆ ಸಹಕಾರಿಯಾಗಲಿದೆ

ಯೋಜನೆಯ ಅನುಷ್ಠಾನಕಾಗಿ ರಾಜ್ಯದ ಎಲ್ಲ ಕೃಷಿ ವಲಯಗಳನ್ನು ಆಯಾ ವ್ಯಾಪ್ತಿಗೆ ಬರುವ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಕ್ಕೆ ಒಳಪಡಿಸಲಾಗಿದೆ

ರಾಜ್ಯ ಸಚಿವ ಸಂಪುಟದ ವಿವಿಧ ಸಚಿವರುಗಳು ವಿಶೇಷ ಆಹ್ವಾನಿತರು ಪಾಲ್ಗೊಳ್ಳಲಿದ್ದಾರೆ ಎಂದು ಕುಲಪತಿ ಮಹಾದೇವ ಚೆಟ್ಟ ಮಾಹಿತಿ ನೀಡಿದರು ಮಹಾಮಹೋಪಾಧ್ಯಾಯ ಪದ್ಧತ್ರೀ ಡಾಕ್ಟರ್ ರಾ ಸತ್ಯನಾರಾಯಣ ಅವರು ನಿನ್ನೆ ರಾತ್ರಿ ಮೈಸೂರಿನ ಜಯನಗರದಲ್ಲಿರುವ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ

ಬೆಂಗಳೂರಿನ ಸ್ವಾತಂತ್ರ್ಯ ಉದ್ದಾನದಲ್ಲಿ

ಪರೀಕ್ಷಾ ಪೇ ಚರ್ಚಾ ಮೊದಲ ಬಾರಿಗೆ ವಿಕಲ ಚೇತನ ವಿದ್ಯಾರ್ಥಿಗಳು ಭಾಗಿ ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯದ ಮಾಹಿತಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು